ಜಿ ಮತ್ತು ಯು

ಜಿ ತರಗತಿ ಆರಂಭಿಸಲು ರಾಜ್ಯ ಸಚಿವ ಸಂಮಟ ಸಮ್ನತಿ

ಕರ್ನಾಟವನ್ನು ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ಮಾಡಲು ಪಲವು ಕ್ರಮ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕ ಪ್ರವೀಣ್ ಸೂದ್

ಕೋವಿಡ್ ಪರಿಸ್ವಿತಿ ಜನರಲ್ಲಿನ ನಂಬಿಕೆಯನ್ನು ಹೆಚ್ವಿಸಿದೆ ಅದು ದೇಶ ದೇಶಗಳ ನಡುವಿನ ನಂಬಿಕೆಯನ್ನು ಹೆಚ್ಚಿಸಿದೆ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ನಿರ್ಧಾರವು ನಂಬಿಕೆಯ ಮೇಲೆಯೂ ಇರಬೇಕು ಎಂಬುವುದನ್ನು ಈ ಸಾಂಕ್ರಾಮಿಕ ರೋಗವು ಜಗತ್ತಿಗೇ ತೋರಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಉಚಿತ ಆಹಾರ ಮತ್ತು ಗ್ಯಾಸ್ ವಿತರಣೆ ಸೇರಿದಂತೆ ಪಲವಾರು ಕ್ರಮಗಳ ಮೂಲಕ ಅವರಿಗೆ ಸಂಕಷ್ಟದ ಸಮಯದಲ್ಲಿ ನೆರವು ನೀಡಲಾಗಿದೆ ಆತ್ಸನಿರ್ಭರ ಭಾರತ ಕರೆಗೆ ದೇಶದ ಜನರು ಬೆಂಬಲ ನೀಡಿದ್ದಾರೆ ಎಂದು ಹೇಳಿದರು

ಜಿ

ಜಿ

ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಮಾಧುಸ್ವಾಮಿ ರಾಷ್ಷೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಪಬ್ಲಿಕ್ ಶಾಲೆಗಳಲ್ಲಿ ಎಲ್

ಜಿ

ಜಿ ತರಗತಿಗಳನ್ನು ಆರಂಭಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದರು

ಸೊರಬ ಪಟ್ಟಣ ಪಂಚಾಯತ್ನ್ನು ಮರಸಭೆಯಾಗಿ ಮುಧೋಳದ ಲೋಕಾಮರ ಗ್ರಾಮ ಪಂಚಾಯತ್ನ್ನು ಪಟ್ಟಣ ಪಂಚಾಯತ್ಯಾಗಿ ರಾಯಚೂರು ಜಿಲ್ಲೆಯ ಅರಕೆರಾ ಗ್ರಾಮ್ ಪಂಚಾಯತ್ನ್ನು ಹೊಸ ತಾಲೂಕನ್ನಾಗಿ ಘೋಷಿಸಲು ಒಪ್ಪಿಗೆ ನೀಡಲಾಗಿದೆ ಎಂದು ಹೇಳಿದರು

ಅಲ್ಲಿ ಪ್ರವಾಸಿಗರಿಗೆ ಅಗತ್ತ ಮೂಲಸೌಲಭ್ಯ ಒದಗಿಸಲಾಗುವುದು ಎಂದು ಸಚಿವ ಜೆ

ಯೋಜನೆಗೆ ಮತ್ತಷ್ಟು ಸಂಪನ್ಸೂಲದ ಅಗತ್ತವಿತ್ತು

ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಲೋಕಾಪುರ ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯತ್ಗೆ ಮೇಲ್ವರ್ಜೆಗೇರಿಸುವಂತೆ ಲೋಕಾಪುರದ ಮುಖಂಡರು ಸಾರ್ವಜನಿಕರು ತಮಗೆ ಮನವಿ ಮಾಡುತ್ತಿದ್ದರು ಈ ಮನವಿಯನ್ನು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರಿಗೆ ಮನವರಿಕೆ ಮಾಡಿದ ಕೂಡಲೇ ಸಕಾರಾತ್ಮಕವಾಗಿ ಸ್ಪಂದಿಸಿ ಲೋಕಾಪುರ ಅನ್ನು ಪಟ್ನಣ ಪಂಜಾಯತ್ ಆಗಿ ಮೇಲ್ಲರ್ಜೆಗೇರಿಸಲು ಅನುಮತಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ್ ಕಾರಜೋಳ್ ತಿಳಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಅಶೋಕ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕೆ

ಡಿ ಆರ್ ಎಫ್

ಇತ್ತೀಚೆಗೆ ಜಲಪ್ರಳಯದಿಂದ ನಲುಗಿರುವ ಕೊಡಗು ಜಿಲ್ಲೆಗೆ ಅತಿವೃಷ್ಟಿಯಿಂದ ಶಾಶ್ವಕ ಪರಿಹಾರ ಬೆಳೆ ಹಾನಿ ಮತ್ತು ಮೂಲಸೌಕರ್ಯದ ಹಾನಿಗೆ ಸಂಬಂಧಿಸಿದಂತೆ ಕೂಡಲೇ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಣ್ಣ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ಮನವಿ ಸಲ್ಲಿಸಿದ್ದಾರೆ

ಮಾದಕ ದ್ರವ್ನ ಜಾಲ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದು ಮಾದಕ ದ್ರವ್ನ ಮುಕ್ತ ರಾಜ್ಜವನ್ನಾಗಿ ಮಾಡಲು ಪಲವು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕ ಪ್ರವೀಣ್ ಸೂದ್ ಹೇಳಿದ್ದಾರೆ ವಿಜಯಮರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾದಕ ದ್ರವ್ಯ ಜಾಲವನ್ನು ಪತ್ತೆ ಪಚ್ಚಲು ಸೂಕ್ತ ಕ್ರಮಕ್ಕೆ ಮೊಲೀಸ್ ಮಹಾನಿರೀಕ್ಷಕರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಟ್ಟುನಿಟ್ಟನ ಸೂಚನೆ ನೀಡಲಾಗಿದೆ ಮಹಾರಾಷ್ಷ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ಮಾದಕ ವಸ್ತುವನ್ನು ಮಶಪಡಿಸಿಕೊಂಡು ಮಾದಕ ದ್ರವ್ಯ ಪೂರೈಕೆ ಸರಪಳಿಯನ್ನು ಬೇಧಿಸುವಂತೆ ಸೂಚಿಸಲಾಗಿದೆ ಎಂದರು ಮಾದಕ ವಸ್ತು ಸೇವನೆ ಪ್ರಕರಣ ಸಂಬಂಧ ಕನ್ನಡ ಚಿತ್ರರಂಗದ ಕೆಲ ನಟ ನಟಿಯರ ವಿರುದ್ದ ಸಿ

ಮತ್ತು ಎನ್

ತಂಡಗಳು ಪ್ರತ್ತೇಕ ತನಿಖೆ ನಡೆಸುತ್ತಿವೆ ಸದ್ಯದಲ್ಲೇ ಈ ಎರಡೂ ಸಂಸ್ಥೆಗಳೂ ಮತ್ತಷ್ಟು ವಿಷಯಗಳನ್ನು ತಿಳಿಸಲಿವೆ ಎಂದು ಪ್ರವೀಣ್ ಸೂದ್ ಹೇಳಿದರು

ಪರಿಷ್ಟತ ವೇಳಾಪಟ್ಟಿಯನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾಕ್ಷರ್ ಸಿ

ಕೊಡಗು ಜಿಲ್ಲೆಯಾದ್ಯಂತ ನಿನ್ನೆ ಕೈಲ್ ಮೊಳ್ಡ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಮಳೆ ಮುಕ್ತಾಯವಾಗುತ್ತಿರುವಂತೆಯೇ ಕೃಷಿ ಚಟುವಟಿಕೆಗಳಿಗೆ ಬಳಸಲಾದ ಉಪಕರಣಗಳಿಗೆ ಮೂಜೆ ಸಲ್ಲಿಸುವ ಹಬ್ಬ ಇದಾಗಿದೆ ಮಾಂಸಾಹಾರ ಸೇವನೆ ಉತ್ಸವದ ವಿಶೇಷವಾಗಿದೆ ರಾಜ್ಯದಲ್ಲಿರುವ ಅನುದಾನಿತ ಶಾಲೆ ಮತ್ತು ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ವಿಧಿಸಲಾಗುವ ನಿಯಮಗಳನ್ನು ಸರಳಗೊಳಿಸಬೇಕು ಎಂದು ಒತ್ತಾಯಿಸಿ ಮಾಜಿ ವಿಧಾನ ಪರಿಷತ್ ಸದಸ್ತ ಎಸ್ ವಿ ಸಂಕನೂರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಎಸ್ ಸುರೇಶ್ ಕುಮಾರ್ ಅವರಿಗೆ ಬೆಂಗಳೂರಿನಲ್ಲಿ ನಿನ್ನೆ ಮನವಿ ಸಲ್ಲಿಸಿದರು ಕೊರೊನಾ ಕಾರಣದಿಂದ ಸಂಜಾರ ನಿಲ್ಲಿಸಲಾಗಿದ್ದ ಕಾರವಾರ ಬೆಂಗಳೂರು ಹಾಗೂ ಮಂಗಳೂರು ಬೆಂಗಳೂರು ನಡುವಿನ ರೈಲುಗಳ ಸಂಚಾರವು ಇಂದು ಪುನರಾರಂಭವಾಗಲಿದೆ

ಜಿ ಮತ್ತು ಯು

ಜಿ ತರಗತಿ ಆರಂಭಿಸಲು ರಾಜ್ಯ ಸಚಿವ ಸಂಮಟ ಸಮ್ಪತಿ

ಿ ಕರ್ನಾಟವನ್ನು ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ಮಾಡಲು ಪಲವು ಕ್ರಮ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕ ಪ್ರವೀಣ್ ಸೂದ್ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು